ಎಸ್ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ವಿಜಯದಶಮಿ ಹಬ್ಬದ ಸಂಭ್ರಮ ಮನೆಮಾಡಿದ್ದು ದೇಶ ವಿದೇಶಗಳ ಲಕ್ಷಾಂತರ ಜನರು ಜಂಬೂ ಸವಾರಿ ವೀಕ್ಷಣೆಗಾಗಿ ಕಾಯುತ್ತಿದ್ದಾರೆ

ವಿಜಯ ದಶಮಿ ಹಿನ್ನೆಲೆಯಲ್ಲಿ ಇಂದು ಅರಮನೆಯಲ್ಲಿ ವಜ್ರ ಮುಷ್ಠಿ ಕಾಳಗ ನಡೆಯುತ್ತಿದ್ದು ಮೈಸೂರು ಬೆಂಗಳೂರು ಚಾಮರಾಜನಗರ ಚನ್ನಪಟ್ಟಣದಿಂದ ಹಲವು ಜಟ್ಟಿಗಳು ಆಗಮಿಸಿದ್ದಾರೆ ಮೊದಲಿಗೆ ಶ್ವೇತ ವರಹ ಸ್ವಾಮಿ ದೇವಸ್ವಾನದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಅರಮನೆ ಕರಿಕಲ್ ತೊಟ್ಟಿಯಲ್ಲಿ ಕಾಳಗ ಆಋಂಭಿಸಲಾಯಿತು ನಿನ್ನೆ ಸಂಜೆಯೇ ಮೈಸೂರಿಗೆ ಆಗಮಿಸಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಬೆಳಗ್ಗೆ ಚಾಮುಂಡಿಬೆಟ್ಟದ ತಪ್ಪಲಿನಲ್ಲಿರುವ ಸುತ್ತೂರು ಶಾಖಾ ಮಠಕ್ಕೆ ಭೇಟಿ ನೀಡಿದರು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಪ್ರವಾಸೋದ್ಯಮ ಸಚಿವ ಸಿ ಟಿ ರವಿ ಜಿಲ್ಲಾ ಉಸ್ತುವಾರಿ ಸಚಿವ ವಿ

ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಬಾರಿಯ ಮೈಸೂರು ದಸರಾ ಮಹೋತ್ಪವ ಚಾಮುಂಡೇಶ್ವರಿಯ ದಯೆಯಿಂದ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ

ಸಂಜೆ ನಡೆಯುವ ಪಂಜಿನ ಕವಾಯಿತಿನಲ್ಲಿ ರಾಜ್ಯಪಾಲರು ಭಾಗವಹಿಸಲಿದ್ದಾರೆ ಸಾರ್ವಜನಿಕರು ಶಾಂತ ರೀತಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಸಚಿವರು ಮನವಿ ಮಾಡಿದರು ಸಚಿವ ಸಿ ಟಿ ರವಿ ಅವರು ಮಾತನಾದಿ ದಸರಾ ಪ್ರಾಧಿಕಾರ ಸ್ವಾಪನೆ ಕುರಿತಂತೆ ಸಲಹೆ ಬಂದಿದೆ ರಾಜಕೀಯ ಅನಿಶ್ಚಿತತೆಯಿಂದಾಗಿ ಪ್ರಾಧಿಕಾರ ರಚಿಸಲಾಗಿಲ್ಲ ನಾಡಹಬ್ಬ ವಿಶ್ವದ ಹಬ್ಬ ಆಗಬೇಕು ಈ ನಿಟ್ಟಿನಲ್ಲಿ ದಸರಾ ಪ್ರಾಧಿಕಾರ ರಚನೆಯಾಗಬೇಕು ದಸರಾ ಆಚರಣೆಗೂ ಆರು ತಿಂಗಳು ಮುಂಚಿತವಾಗಿ ವಿದೇಶಿ ಪ್ರವಾಸಿಗರನ್ನು ಸೆಳೆಯುವ ಕೆಲಸ ಆಗಬೇಕು ಎಂದು ಹೇಳಿದರು

ಶಾರದಾ ಮಾತೆ ಹಾಗೂ ನವದುರ್ಗೆಯರಿಗೆ ಶ್ರೀ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಕೆಯ ಬಳಿಕ ಶೋಭಾಯಾತ್ರೆಗೆ ಚಾಲನೆ ದೊರೆಯಲಿದೆ

ಶ್ರೀ ಕ್ಷೇತ್ರದ ಆದಳಿತ ಮಂದಳಿ ಈ ಬಾರಿ ಮೆರವಣಿಗೆಯ ಸ್ವರೂಪದಲ್ಲಿ ಬದಲಾವಣೆ ಮಾಡಿದೆ ಈ ಹಿಂದೆ ಸ್ತಬ್ದ ಚಿತ್ರಗಳು ಹಾಗೂ ಕಲಾತಂಡಗಳ ಬಳಿಕ ನವದುರ್ಗೆಯರ ಸಹಿತ ಶಾರದಾಮಾತೆ ಶೋಭಾಯಾತ್ರೆ ಸಾಗಿದರೆ ಈ ಬಾರಿ ನವದುರ್ಗೆ ಹಾಗೂ ಶಾರದಾ ಮಾತೆ ಮೊದಲು ಸಾಗಲಿದ್ದು ವಿವಿಧ ಸ್ತಬ್ದ ಚಿತ್ರಗಳು ಹಿಂಬಾಲಿಸಲಿವೆ ಮಂಗಳೂರು ದಸರಾ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ ಮಂಗಳೂರು ದಸರಾ ಮೆರವಣಿಗೆ ವೀಕ್ಷಣೆಗೆ ಜಿಲ್ಲೆಯ ಗ್ರಾಮಾಂತರ ಹಾಗೂ ಹೊರ ಜಿಲ್ಲೆಗಳಿಂದ ಜನಸಾಗರವೇ ನಗರಕ್ಕೆ ಹರಿದು ಬರುತ್ತಿದೆ ಕಾನೂನು ಸುವ್ಯವಸ್ಥೆಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಕೊಡಗು ಜಿಲ್ಲೆಯ ಮಡಿಕೇರಿ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ನಾಡ ಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದ್ದು ಇಂದು ರಾತ್ರಿ ದಸರಾ ಪ್ರಯುಕ್ತ ಅದ್ದೂರಿಯಾಗಿ ದೇವಾಲಯಗಳ ಮಂಟಪ ಮೆರವಣಿಗೆ ಆಯೋಜಿಸಲಾಗಿದೆ

ಈಗಾಗಲೇ ಮಡಿಕೇರಿ ದಸರಾ ವೈಭವ ಕಣ್ತುಂಬಿಸಿಕೊಳ್ಳಲು ರಾಜ್ಯದ ವಿವಿಧಡೆಗಳಿಂದ ಪ್ರವಾಸಿಗರು ಮದಿಕೇರಿಗೆ ಆಗಮಿಸುತ್ತಿದ್ದಾರೆ ಮದಿಕೇರಿಯ ಹಲವು ಪ್ರಮುಖ ರಸ್ತೆಗಳಲ್ಲಿ ವಾಹನ ಸಂಚಾರವನ್ನು ನಿರ್ಬಂಧಿಸಲಾಗಿದ್ದು ಈ ಮೂಲಕ ಜನರು ನಡೆದುಕೊಂಡು ಸರಾಗವಾಗಿ ಸಾಗಲು ಅನುಕೂಲ ಕಲ್ಪಿಸಲಾಗಿದೆ ದಸರಾ ಪ್ರಯುಕ್ತ ಮಡಿಕೇರಿಯ ಹಲವರು ತಮ್ಮ ಮನೆಗಳಲ್ಲಿ ಗೊಂಬೆ ಪ್ರದರ್ಶನ ಆಯೋಜಿಸಿದ್ದಾರೆ ದಸರಾ ಹಿನ್ವಲೆಯಲ್ಲಿ ಮಡಿಕೇರಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಬಿಗಿಗೊಳಿಸಲಾಗಿದೆ ರಾತ್ರಿಯಿಡೀ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೂ ಜನರ ಮನತಣಿಸಲಿದೆ